ಪ್ರಯತ್ನವನ್ನು ಅಂತಾರಾಷ್ಟೀಯ ವೇದಿಕೆಗಳ ಮೂಲಕ ಮುಂದುವರಿಸಲಾಗುವುದು ಭಾರತದ ಹೇಳಿಕೆ

ವಿಶ್ಲ ಸಂಸ್ಡೆಯ ಘೋಷಣೆಗೆ ಅಂತಾರಾಷ್ಟೀಯ ಸಮುದಾಯದಿಂದ ಸ್ನಾಗತ

ಬಾಕಿ ಉಳಿದಿರುವ ಮೂರು ಹಂತಗಳ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯ ಬಿರುಸು

ಕರ್ನಾಟಕ ಹೆಸರಾಂತ ಹಿರಿಯ ರಂಗಕರ್ಮಿ ಮಾಸ್ಪರ್ ಹಿರಣ್ನಯ್ಯ ನಿಧನ

ತನ್ನ ಜನರಿಗೆ ತೊಂದರೆ ನೀಡುವ ಭಯೋತ್ಪಾದಕ ಸಂಘಟನೆಗಳು ಮತ್ತು ಅದರ ನಾಯಕರನ್ನು ನ್ಯಾಯಕ್ಕೆ ಒಳಪದಿಸುವ ಪ್ರಯತ್ನವನ್ನು ಅಂತಾರಾಷ್ಟೀಯ ವೇದಿಕೆಗಳ ಮೂಲಕ ಮುಂದುವರಿಸಲಾಗುವುದು ಎಂದು ಭಾರತ ಹೇಳಿದೆ ವಿಶ್ವಸಂಸ್ದೆ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹ್ಮದ್ ಸಂಘಟನೆಯ ಮುಖ್ಯಸ್ದ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಫೋಷಿಸಿರುವುದನ್ನು ಸ್ವಾಗತಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಈ ಕ್ರಮ ಭಯೋತ್ವಾದನೆ ಮತ್ತು ಅದಕ್ಕೆ ಬೆಂಬಲ ನೀಡುವವರ ವಿರುದ್ದ ಹೋರಾಡುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಮುದಾಯ ಕ್ಷೆಗೊಂಡ ದಿಟ್ಟ ನಿರ್ಧಾರವನ್ನು ಪ್ರದರ್ಶಿಸುತ್ತದೆ ಎಂದರು

ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸುವ ಪ್ರಸ್ತಾವವನ್ನು ತಡೆಹಿದಿಯುವಂತೆ ಮುಂದಿಟ್ಟಿದ್ದ ಪ್ರಸ್ತಾವವನ್ನು ಚೀನಾ ಹಿಂಪಡೆದ ನಂತರ ವಿಶ್ವಸಂಸ್ದೆಯ ಅನುಮೋದನಾ ಸಮಿತಿ ಅಜರ್ನನ್ನು ಜಾಗತಿಕ ಭಯೋತ್ಪಾದಕನೆಂದು ಘೋಷಿಸಿರುವುದು ಭಾರತಕ್ಕೆ ಸಿಕ್ಕ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ

ವಿಶ್ವಸಂಸ್ಣೆಯ ಪ್ರಕಟಣೆ ನಂತರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಇದು ಮಹತ್ವದ ನಿರ್ಧಾರ ಎಂದು ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಸಂಸ್ಣೆಯ ನಿರ್ಣಯ ಭಯೋತ್ವಾದನೆ ವಿರುದ್ದ ಹೋರಾಟಕ್ಕೆ ನಡೆಸುತ್ತಿರುವ ಭಾರತೀಯರಿಗೆ ಸಿಕ್ಕ ದೊಡ್ಡ ಗೆಲುವು ಎಂದು ಹೇಳಿದ್ದಾರೆ

ಅಂತಾರಾಷ್ಟೀಯ ಸಮುದಾಯ ವಿಶ್ಲಸಂಸ್ಡೆಯ ನಿರ್ಧಾರವನ್ನು ಸ್ವಾಗತಿಸಿದ್ದು ಪಾಕಿಸ್ತಾನ ತನ್ನ ನೆಲೆದಿಂದ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸುಸ್ದಿರ ಪ್ರಯತ್ನಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿವೆ

ಆದರೆ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಫೋಷಿಸುವ ಪ್ರಸ್ತಾವಕ್ಕೆ ಚೀನಾ ತಾಂತ್ರಿಕ ಅಡ್ಡಿ ಉಂಟು ಮಾಡಿತ್ತು ಆನಂತರ ಅಮೆರಿಕ ಫ್ರಾನ್ಸ್ ಮತ್ತು ಬ್ರಿಟನ್ ಅವುಗಳ ಪ್ರಸ್ತಾವವನ್ನು ಒಪ್ಪುವುದಾಗಿ ಹೇಳಿ ತಾನು ಒಡ್ಡಿದ್ದ ತಾಂತ್ರಿಕ ಅದಚಣೆಯನ್ನು ಚೀನಾ ವಾಪಸ್ ಪಡೆದಿತ್ತು

ಭಯೋತ್ವಾದಕ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕ ಎಂದು ವಿಶ್ವಸಂಸ್ಣೆಯ ಭದ್ರತಾ ಮಂದಳಿ ಘೋಷಿಸಿರುವುದನ್ನು ಉಪರಾಷ್ಟ ಪತಿ ಎಂ

ಭದ್ರತಾ ಮಂಡಳಿಯ ಸದಸ್ಯರೂ ಹಾಗೂ ದೇಶದ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಪ್ರಶಂಸಿಸಿ ಟ್ವೀಟ್ ಮಾಡಿದ್ದಾರೆ ಭಯೋತ್ವಾನೆಯನ್ನು ಮಟ್ಸಹಾಕುವ ನಿಟ್ಸಿನಲ್ಲಿ ಎಲ್ಲಾ ಸಮಯದಲ್ಲಿ ಎಲ್ಲಾ ರಾಷ್ಟ್ರಗಳು ಇದೇ ರೀತಿಯ ಆಸಕ್ತಿಯನ್ನು ತೋರಬೇಕು ಎಂದು ಅವರು ಹೇಳಿದ್ದಾರೆ

ದೇಶಾದ್ಯಂತ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಹಲವಾರು ರ್್ಯಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ

ಯುಪಿಎ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಯ್ಬರೇಲಿಯಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಬಿಜೆಪಿ ನಾಯಕ ಹಾಗೂ ಕೇಂದ್ರ ಸಚಿವ ಮಹೇಶ್ ಶರ್ಮಾ ಕೂಡ ರಾಯ್ಬರೇಲಿಯಲ್ಲಿ ಮತಯಾಚನೆ ಮಾಡಲಿದ್ದಾರೆ ಕೇಂದ ಸಚಿವ ಹಾಗೂ ಉತ್ತರ ಪ್ರದೇಶದ ಬಿಜೆಪಿ ಉಸ್ತುವಾರಿ ಜೆ

ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪ್ರತಾಪ್ಗಢ ಹಾಗೂ ಲಖನೌನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಕಾಮೊಹಲ್ಲಾ ಖನ್ಯಾರ್ ಪ್ರದೇಶದಲ್ಲಿನ ಪೇದೆಯ ನಿವಾಸದ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಗಾಯಗೊಂಡ ಪೇದೆಯನ್ನು ಶ್ರೀನಗರ ಆಸ್ಲತ್ರೆಗೆ ದಾಖಲಿಸಲಾಗಿದೆ ಚಂಡಮಾರುತ ಫನಿ ಒದಿಶಾ ಕರಾವಳಿಗೆ ನಾಳಿ ಅಪ್ಪಳಿಸಲಿರುವ ಮುನ್ಪೂಚನೆ ಹಿನ್ಸೆಲೆಯಲ್ಲಿ ರಕ್ಷಣಾ ಪಡೆಗಳು ತೀವ್ರ ಮುನ್ನೆಚ್ಚರಿಕೆ ಹೊಂದಿವೆ ಪುರಿ ಜಿಲ್ಲೆಯ ಸತಪಾಡ ಬಳಿ ಅಪ್ಪಳಿಸುವ ಸಾಧ್ಯತೆ ಇದೆ

ಚಂಡಮಾರುತ ಅಪ್ಪಳಿಸಿದ ನಂತರ ಅದು ಖೋರ್ದಾ ಕಟಕ್ ಜಜ್ಪುರ್ ಬಾರ್ದಕ್ ಬಾಲ್ಸೂರ್ ಜಿಲ್ಲೆಗಳನ್ನು ಹಾದು ಪಶ್ಚಿಮ ಬಂಗಾಳ ಪ್ರವೇಶಿಸಲಿದೆ

ಮೂರೂ ರಾಜ್ಯಗಳ ಭೂಸೇನೆ ಹಾಗೂ ವಾಯುಸೇನೆ ತುಕಡಿಗಳನ್ನು ಸನ್ನದ್ದವಾಗಿದಲಾಗಿದೆ

ಎಲ್ಲಾ ವೈದ್ಯರು ಆರೋಗ್ಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗೆ ರಜೆ ಮಂಜೂರನ್ನು ರದ್ದು ಮಾಡಲಾಗಿದೆ

ಇಂದಿನಿಂದ ಮೂರು ದಿನಗಳ ವರೆಗೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ ಚಂಡಮಾರುತ ಸಾಗುವ ಹಾದಿಯ ಎಲ್ಲಾ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ

ಸಿನ್ಹಾ ಮತ್ತೊಮ್ಮೆ ಪರಿಹಾರ ಸಿದ್ದತೆಗಳ ಪರಾಮರ್ಶೆಯನ್ನು ರಾಜ್ಯ ಹಾಗೂ ಕೇಂದ್ರ ಸಂಸ್ದೆಗಳ ಮೂಲಕ ಮಾಡಿದ್ದಾರೆ ಸಾಕಷ್ಟು ಆಹಾರ ಕುಡಿಯುವ ನೀರು ಹಾಗೂ ಔಷಧಗಳನ್ನು ಪೂರೈಸಲು ಸನ್ನದ್ದವಾಗಿರುವಂತೆ ಸೂಚಿಸಲಾಗಿದೆ ಎಂದು ಸಿನ್ಣಾ ತಿಳಿಸಿದ್ದಾರೆ

ಹೌರಾ ಚೆನ್ನೈ ಸೆಂಟ್ರಲ್ ಕೋರಮಂಡಲ್ ಎಕ್ಸ್ಪ್ರೆಸ್ ಪಾರ್ಟ್ನಾ ಯರ್ನಾಕುಲಂ ಎಕ್ಸ್ಪ್ರೆಸ್ ನ್ಯೂಡೆಲ್ಲಿ ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಹೌರಾ ಹೈದ್ರಾಬಾದ್ ಈಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ಭುವನೇಶ್ವರ ರಾಮೇಶ್ವರಂ ಎಕ್ಸ್ಪ್ರೆಸ್ ಸೇರಿದಂತೆ ಹಲವು ರೈಲುಗಳ ಸಂಚಾರ ರದ್ದು ಮಾಡಲಾಗಿದೆ

ರದ್ದುಗೊಳಿಸಿದ ಹಾಗೂ ಸಂಚಾರ ಮಾರ್ಗ ಬದಲಿಸಿದ ರೈಲುಗಳ ಪ್ರಯಾಣಿಕರ ಟಿಕೆಟ್ ಮೊತ್ತವನ್ನು ಮರುಪಾವತಿ ಮಾಡಲಾಗುವುದು ಅದಕ್ಕಾಗಿ ಪ್ರಯಾಣಿಕರು ನಿಗದಿತ ಪ್ರಯಾಣ ದಿನದ ಮೂರು ದಿನಗಳ ನಂತರ ಟಿಕೆಟ್ ಹಾಜರುಪದಿಸಿ ಮೊತ್ತ ಪಡೆಯಬಹುದೆಂದು ರೈಲ್ವೆ ಇಲಾಖೆ ತಿಳಿಸಿದೆ ಹಿರಿಯ ರಂಗಕರ್ಮಿ ನಟ ಮಾಸ್ಟರ್ ಹಿರಣ್ಣಯ್ಯ ಅವರು ಬೆಂಗಳೂರಿನಲ್ಲಿಂದು ನಿಧನರಾಗಿದ್ದಾರೆ

ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು

ರಾಜಕೀಯವಾಗಿ ವಿಡಂಬನಾತ್ಮಕ ನಾಣಕಗಳನ್ನು ರಚಿಸಿ ನಿರ್ದೇಶಿಸಿ ಸ್ವತಃ ಅಭಿನಯದ ಮೂಲಕ ಅವರು ಜನಮನ್ನಣೆಗೆ ಪಾತ್ರರಾಗಿದ್ದರು